ಸಿಂಧು

ಕರ್ನಾಟಕ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ತನ್ನ ಬಹುಮತ ಸಾಬೀತುಪಡಿಸಲು ನಿನ್ನೆ ಮಂಡಿಸಿರುವ ವಿಶ್ಲಾಸಮತಯಾಚನೆ ಗೊತ್ತುವಳಿಯ ಮೇಲಿನ ಚರ್ಚೆ ಕಲಾಪ ಪ್ರಗತಿಯಲ್ಲಿದೆ

ರಮೇಶ್ಕುಮಾರ್ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರಲ್ಲಿ ಮನವಿ ಮಾಡಿದರು ನಂತರ ಮುಖ್ಯಮಂತ್ರಿ ಎಚ್

ಕುಮಾರಸ್ಸಾಮಿ ಅವರಿಗೆ ಮಾತನಾಡಲು ಅವಕಾಶ ನೀಡಿದರು ತಮಗೆ ಅಧಿಕಾರ ವ್ಯಾಮೋಹವಿಲ್ಲ ಮುಂದಿನ ಪೀಳಿಗೆಗೆ ಸದನದ ಕಲಾಪಗಳ ದಾಖಲೆಗಳು ಕಡತದಲ್ಲಿ ಇರಬೇಕು ಎನ್ನುವುದು ತಮ್ಮ ಅಪೇಕ್ಷೆ ಆ ಉದ್ದೇಶದಿಂದ ತಾವು ಹಲವು ವಿಷಯಗಳನ್ನು ಪ್ರಸ್ತಾಪಿಸಬೇಕಾಗಿದೆ ಎಂದು ಕುಮಾರಸ್ವಾಮಿ ಹೇಳಿದರು ಅಧಿಕಾರ ಶಾಶ್ವತವಲ್ಲ ಎನ್ನುವ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಜಾಗ್ಬತಿ ಇರಬೇಕು ಪಕ್ಷಾಂತರ ನಿಷೇಧ ಕಾನೂನು ಕೆಲಸ ಮಾಡುತ್ತಿಲ್ಲ

ವಿರೋಧ ಪಕ್ಷದ ಸದಸ್ಯರು ಮೊದಲ ದಿನದಿಂದಲೂ ಮೈತ್ರಿ ಸರ್ಕಾರಕ್ಕೆ ಕಾರ್ಯನಿರ್ವಹಿಸಲು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು ಒಂದು ಹಂತದಲ್ಲಿ ಮತ್ತೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ನರ ನದುವೆ ಶಾಸಕರ ಖರೀದಿಗೆ ಕೋಣ್ಯಾಂತರ ರೂಪಾಯಿ ವ್ಯವಹಾರ ನಡೆದಿದೆ ಎಂದು ಪರಸ್ಲರ ಆರೋಪ ಪ್ರತ್ಯರೋಪ ನಡೆಯಿತು ಈ ವೇಳಿ ಸದನದಲ್ಲಿ ಏರು ಧ್ವನಿಯ ವಾಗ್ವಾದವನ್ನು ನಿಯಂತ್ರಣಕ್ಕೆ ತರಲು ಸಭಾಧ್ಯಕ್ಷ ರಮೇಶ್ ಕುಮಾರ್ ಮಧ್ಯ ಪ್ರವೇಶಿಸಿ ಮಾತನಾಡಿದರು ಸದನದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳಿಂದ ತಮಗೆ ತೀವ್ರ ಬೇಸರವಾಗುತ್ತಿದೆ ಎಂದರು ಚರ್ಚೆಯ ನೆಪದಲ್ಲಿ ಹೊರಬೀಳುತ್ತಿರುವ ವಿಚಾರಗಳನ್ನು ರಾಜ್ಯ ಮತ್ತು ದೇಶದ ಜನತೆ ಗಮನಿಸುತ್ತಿದ್ದಾರೆ

ಎಲ್ಲ ಶಾಸಕರು ತಮ್ಮ ಸ್ವಾರ್ಥಕ್ಕಾಗಿ ಗೌರವಯುತವಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವವರನ್ನು ಜನತೆಯ ನ್ನಾಯಾಲದಲ್ಲಿ ತಪ್ಸಿತಸ್ಡರಂತೆ ಬಿಂಬಿಸುತ್ತಿದ್ದಾರೆ ಎಂದರು

ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿನ ಬೆಳವಣಿಗೆಗಳನ್ನು ಖಂಡಿಸಿ ಲೋಕಸಭೆಯಲ್ಲಿ ಇಂದು ಕಾಂಗ್ರೆಸ್ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಸ್ಥಳಕ್ಕೆ ಧಾವಿಸಿ ಪ್ರತಿಭಟನೆ ನಡೆಸಿದರು ಸದಸ್ಯರು ರಾಜ್ಯಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಸದನದಲ್ಲಿ ಪ್ರಸ್ತಾಪಿಸದಿರಲು ನಿರ್ಧರಿಸಿದ್ದರು ಎಂದು ಸ್ವೀಕರ್ ಓಂ ಬಿರ್ಲಾ ಪದೇ ಪದೇ ಮಾಡಿದ ಮನವಿಯೂ ಫಲ ನೀಡಲಿಲ್ಲ ಕಾಂಗ್ರೆಸ್ ಸದಸ್ನರು ಕೈಯಲ್ಲಿ ಫಲಕ ಹಿಡಿದು ನ್ನಾಯಬೇಕು ಎಂದು ಘೋಷಣೆ ಕೂಗಿದರು ಸ್ವೀಕರ್ ಈ ವಿಚಾರದ ಬಗ್ಗೆ ಪ್ರಸ್ತಾಪಿಸಲು ನಂತರ ಅವಕಾಶ ನೀಡುವುದಾಗಿ ತಿಳಿಸಿದ ತರುವಾಯ ಸದಸ್ಯರು ಪ್ರತಿಭಟನೆ ಕೈಬಿಟ್ಚರು ನಂತರ ಪ್ರಶ್ನೋತ್ತರ ಕಲಾಪವನ್ನು ಸಭಾಧ್ಯಕ್ಷರು ಕೈಗೆತ್ತಿಕೊಂಡರು ಬಹುಕೋಟಿ ವಂಚನೆ ಹಗರಣದ ಆರೋಪಿ ಐಎಂಎ ಜ್ಯೂವೆಲ್ಸ್ನ ಮಾಲೀಕ ಮೊಹಮ್ಮದ್ ಮನ್ನಸೂರ್ ಖಾನ್ನನ್ನು ಜಾರಿ ನಿರ್ದೇಶಾಲಯ ದೆಹಲಿಯಲ್ಲಿ ಬಂಧಿಸಿದೆ ದುಬ್ವೆಗೆ ಪಲಾಯನ ಮಾಡಿದ್ದ ಖಾನ್ ದೆಹಲಿಗೆ ಬಂದಿಳಿಯುತ್ತಿದ್ದಂತೆ ಆತನನ್ನು ಬಂಧಿಸಲಾಗಿದೆ ವಿಶೇಷ ತನಿಖಾ ತಂದ ಮತ್ತು ಜಾರಿ ನಿರ್ದೇಶಾನಾಲಯ ಎರಡೂ ಆತನ ವಿರುದ್ದ ಲುಕ್ಔಟ್ ಸುತ್ತೋಲೆ ಹೊರಡಿಸಿದ್ದು ಇದಕ್ಕೂ ಮುನ್ನ ಜಾರಿ ನಿರ್ದೇಶಾನಾಲಯ ಅಕ್ರಮ ಹಣ ರವಾನೆ ಪ್ರಕರಣದಲ್ಲಿ ಐಎಂಎ ವಿರುದ್ದ ಪ್ರಕರಣ ದಾಖಲಿಸಿಕೊಂಡಿದೆ

ಭಾರತವು ವಿಶ್ವದ ನಿರಾಶ್ರಿತರ ರಾಜಧಾನಿಯಾಗಲು ಸಾಧ್ಯವಿಲ್ಲ ಎಂದು ಮುಖ್ಯನ್ಯಾಯಮೂರ್ತಿ ರಂಜನ್ ಗೋಗೊಯ್ ನೇತೃತ್ವದ ಪೀಠಕ್ಕೆ ಕೇಂದ್ರ ಸರ್ಕಾರ ತಿಳಿಸಿದೆ ಸ್ಥಳೀಯ ಅಧಿಕಾರಿಗಳ ನೆರವಿನಿಂದ ಬಾಂಗ್ಲಾ ಗಡಿ ಪ್ರದೇಶದಲ್ಲಿ ಲಕ್ಷಾಂತರ ಜನರನ್ನು ತಪ್ಪಾಗಿ ಸೇರ್ಪಡೆ ಮಾಡಲಾಗಿದ್ದು ಎನ್ಆರ್ಸಿನಲ್ಲಿ ಮಾದರಿ ಪರಿಶೀಲನೆ ಸೇರಿಸಲು ಕೇಂದ್ರ ಸರ್ಕಾರ ಹಾಗೂ ಅಸ್ಪಾಂ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮನವಿ ಮಾಡಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನ ತೋರಿದ ರಾಷ್ಟೀಯ ಕಾಂಗ್ರೆಸ್ ಪಕ್ಷ ತೃಣಮೂಲ ಕಾಂಗ್ರೆಸ್ ಮತ್ತು ಭಾರತೀಯ ಕಮ್ಯುನಿಷ್ಟ್ ಪಾರ್ಟಿಗಳಿಗೆ ನೀಡಲಾಗಿರುವ ರಾಷ್ಟೀಯ ಪಕ್ಷದ ಸ್ಥಾನಮಾನವನ್ನು ಹಿಂಪಡೆಯುವ ಕುರಿತಂತೆ ಚುನಾವಣಾ ಆಯೋಗ ಶೋಕಾಸ್ ನೋಟೀಸ್ ಜಾರಿ ಮಾಡಿದೆ ನಿಮಗೆ ನೀಡಲಾಗಿರುವ ರಾಷ್ಟೀಯ ಪಕ್ಷದ ಸ್ಥಾನಮಾನವನ್ನು ಏಕೆ ತೆರವುಗೊಳಿಸಬಾರದು ಎಂಬ ಬಗ್ಗೆ ವಿವರಣೆ ನೀಡುವಂತೆ ಕೋರಿ ಚುನಾವಣಾ ಆಯೋಗ ಈ ಶೋಕಾಸ್ ನೋಟೀಸ್ ನೀಡಿದೆ ಎಂದು ಮೂಲಗಳು ತಿಳಿಸಿದೆ

ಭಾರತೀಯ ಪ್ರಜೆ ಕುಲಭೂಷಣ್ ಜಾಧವ್ಗೆ ಪಾಕಿಸ್ತಾನದ ಕಾನೂನಿನಡಿಯಲ್ಲಿ ದೂತವಾಸದ ಸಂಪರ್ಕ ಕಲ್ಪಿಸುವ ಕುರಿತಂತೆ ವಿಧಿ ವಿಧಾನಗಳನ್ನು ರೂಪಿಸಲಾಗುವುದು ಎಂದು ಪಾಕಿಸ್ತಾನ ಹೇಳಿದೆ ಪಾಕಿಸ್ತಾನದ ವಿದೇಶಾಂಗ ಸಚಿವರು ನಿನ್ನೆ ನೀಡಿರುವ ಹೇಳಿಕೆಯಲ್ಲಿ ಅಂತಾರಾಷ್ಟೀಯ ನ್ಯಾಯಾಲಯದ ತೀರ್ಪಿನ ಅನುಸರಣೆಯ ಹಿನ್ನೆಲೆಯಲ್ಲಿ ಜಾಧವ್ ಅವರಿಗೆ ವಿಯೆನ್ನಾ ಒಪ್ಪಂದದ ರೀತ್ಯಾ ದೂತವಾಸದ ಸಂಪರ್ಕ ಪಡೆಯುವ ಹಕ್ಕಿನ ಕುರಿತಂತೆ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಅರೆ ವೈದ್ಯಕೀಯ ವಿಭಾಗದಲ್ಲಿ ಇಂದಿನಿಂದ ಬೃಹತ್ ನೇಮಕಾತಿಗೆ ಭಾರತೀಯ ರೈಲ್ವೆ ಮುಂದಾಗಿದೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲಾಗುವುದು

ಇದೇ ಮೊದಲ ಬಾರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೂಡ ನೀಡಲಾಗುತ್ತಿದೆ

ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ನಲ್ಲಿ ಭಾರತದ ಶೆಟ್ಲರ್ ಪಿ

ಸಿಂಧು ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ

ರಷ್ಯನ್ ಮುಕ್ತ ಪಂದ್ಯಾವಳಿಯಲ್ಲಿ ನಿನ್ನೆ ಮಾಜಿ ರಾಷ್ಟೀಯ ಚಾಂಪಿಯನ್ ಋತುಪರ್ಣದಾಸ್ ಮಹಿಳಿಯರ ಸಿಂಗಲ್ಪ್ ವಿಭಾಗದಲ್ಲಿ ಹಾಗೂ ಸಿರಿಲ್ ವೆರ್ಮ ಪುರುಷರ ಸಿಂಗಲ್ಪ್ ವಿಭಾಗದಲ್ಲಿ ಮತ್ತು ಅಗ್ರ ಶ್ರೇಯಾಂಕಿತ ಜೆ ಮೇಘನಾ ಮತ್ತು ಪೂರ್ವಿಶಾರಾಮ್ ಮಹಿಳೆಯರ ಡಬಲ್ಪ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಹಂತ ತಲುಪಿದ್ದಾರೆ ಅಂತಾರಾಷ್ಕೀಯ ಕ್ರಿಕೆಟ್ ಮಂಡಳಿ ಐಸಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಜಿಂಬಾಂಬೆ ಕ್ರಿಕೆಟ್ ತಂಡವನ್ನು ಅಮಾನತುಗೊಳಿಸಿದೆ ಯಾವುದೇ ಸರ್ಕಾರದ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದ ಜಾಗತಿಕ ಸಂಸ್ಥೆಯ ಸಂವಿಧಾನದ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಈ ಅಮಾನತು ಆದೇಶ ಹೊರ ಬಿದ್ದಿದೆ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ದಿಗ್ಗಜ ಸಚಿನ್ ತೆಂಡೂಲ್ಲರ್ ಹಾಗೂ ದಕ್ಷಿಣ ಆಫ್ರಿಕಾದ ಮಾಜಿ ಆಟಗಾರ ಅಲನ್ ಡೊನಾಲ್ಡ್ ಅವರನ್ನು ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿಯ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆ ಮಾಡಲಾಗಿದೆ